ಸೋಂಕು ನಿಯಂತ್ರಣಕ್ಕೆ ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳ ಐಸಿಎಂಆರ್ ಕೆಲವು ಶಿಫಾರಸ್ತುಗಳನ್ನು ಮಾಡಿದೆ ದೇಶದಲ್ಲಿ ಪರೀಕ್ಷಾ ಶ್ರಮಾಣ ಹೆಚ್ಚಿಸುವ ಅಗತ್ತ ದಿನೇ ದಿನೇ ಏರಿಕೆಯಾಗುತ್ತಲೇ ಇದೆ ಆದರೆ ಈ ಹೆಚ್ಚುವರಿ ಪರೀಕ್ಷೆಗಾಗಿ ಅಗತ್ತ ವೈದ್ಯಕೀಯ ಸೌಲಭ್ಯಗಳು ಇಲ್ಲದಿರುವುದರಿಂದ ಆರ್ಟಿಪಿಸಿಆರ್ ಅಥವಾ ಆರ್ಎಟಿ ಪರೀಕ್ಷಾ ವಿಧಾನದ ಮೂಲಕ ಒಮ್ನೆ ಕೊರೊನಾ ಸೋಂಕು ದೃಢಪಟ್ಟರೆ ಅಂತಹವರಿಗೆ ಮತ್ತೆ ಆರ್ಟಿಪಿಸಿಆರ್ ಪರೀಕ್ಷೆ ಮಾಡದಂತೆ ಮಂಡಳ ಸಲಹೆ ನೀಡಿದೆ ಸೋಂಕಿನಿಂದ ಗುಣಮುಖರಾದವರು ಆಸ್ವತ್ರೆಯಿಂದ ವಾಪಸ್ಸಾಗುವಾಗ ಕೂಡ ಮತ್ತೆ ಪರೀಕ್ಷೆ ಅಗತ್ಯವಿಲ್ಲ ಅಂತರ ರಾಜ್ಯ ಪ್ರಯಾಣದ ವೇಳೆ ಆರೋಗ್ಗವಂತರಿಗೆ ಈ ಕೋವಿಡ್ ಪರೀಕ್ಸೆಯಿಂದ ವಿನಾಯಿತಿ ನೀಡಬಹುದು ಎಂದು ಐಸಿಎಂಆರ್ ಸಲಹೆ ನೀಡಿದೆ ಸೋಂಕು ತಗುಲುವ ಸಾಧ್ಯತೆ ಹೆಚ್ಚಿರುವುದರಿಂದ ಫ್ಲೂ ಮಾದರಿಯ ಲಕ್ಷಣಗಳಿರುವವರು ಅನಗತ್ಭವಾಗಿ ಓಡಾಡದಂತೆ ಕಿವಿಮಾತು ಹೇಳಿದೆ ರ್ಡಾಪಿಡ್ ಆಂಟಜನ್ ಟೆಸ್ಟ್ ರ್ಡಾಟ್ ಮೂಲಕ ಶೀಘವಾಗಿ ಸೋಂಕು ಪತ್ತೆಮಾಡುವ ಸಾಧ್ಯತೆ ಇರುವುದರಿಂದ ಈ ಪರೀಕ್ಷೆಗೆ ಹೆಚ್ಚು ಉತ್ತೇಜನ ನೀಡಬಹುದು ಇದರಿಂದ ಸೋಂಕಿತರನ್ನು ಮೊದಲೇ ಪತ್ತೆ ಮಾಡಿ ಅವರನ್ನು ಪ್ರತ್ಯೇಕವಾಗಿ ಇರಿಸುವ ಮೂಲಕ ಸೋಂಕಿನ ಸರಪಳಿ ನಿಯಂತ್ರಿಸಬಹುದು ಹೀಗಾಗಿ ಎಲ್ಲಾ ಸರ್ಕಾರಿ ಮತ್ತು ಖಾಸಗಿ ಆಸ್ತತೆಗಳಲ್ಲಿ ರ್ನಾಟ್ ಪರೀಕ್ಷೆಗೆ ಅನುಮತಿ ನೀಡಬಹುದು ಎಂದು ಐಸಿಎಂಆರ್ ಹೇಳಿದೆ

ಆರ್ಟಿಪಿಸಿಆರ್ ಮತ್ತು ರ್ರ್ಟಾಟ್ ಪರೀಕ್ಷಾ ವರದಿಯನ್ನು ಐಸಿಎಂಆರ್ ಜಾಲತಾಣದಲ್ಲಿ ಪ್ರಕಟಿಸದೇಕು ಎಂದು ಐಸಿಎಂಆರ್ ಹೇಳದೆ

ಕೇಂದ್ರ ಆರೋಗ್ಲ ಕಾರ್ಯದರ್ಶಿ ಮತ್ತು ಎಲ್ಲಾ ರಾಜ್ಲ ಕೇಂದಾಡಳಿತ ಪ್ರದೇಶಗಳ ಮುಖ್ಯ ಕಾರ್ಯದರ್ಶಿಗಳಿಗೆ ಈ ತಿಂಗಳ ನಾಲ್ಲನೇ ತಾರೀಖಿನಂದು ನೀಡಿರುವ ಶಿಫಾರಸ್ತುಗಳನ್ನು ನಾಲ್ಲು ವಾರಗಳೊಳಗೆ ಅನುಷ್ಠಾನ ಮಾಡುವಂತೆ ಹೇಳಿದೆ ಸಾರ್ವಜನಿಕ ಆರೋಗ್ಲ ಸೇವೆ ಬಯಸುವ ಯಾವುದೇ ಕೊರೊನಾ ಸೋಂಕಿತ ರೋಗಿಗೆ ಉಚಿತವಾಗಿ ಚಿಕಿತ್ವ ನೀಡಬೇಕು ಚಿತಾಗಾರಗಳ ಸಮರ್ಪಕ ನಿರ್ವಹಣೆ ಮಾಡುವಂತೆಯೂ ಆಯೋಗ ತಿಳಿಸಿದೆ

ಜಿತೇಂದ್ರ ಸಿಂಗ್ ಹೇಳಿದ್ದಾರೆ

ಹೈದರಾಬಾದ್ನಲ್ಲಿ ಇಂದು ನಡೆದ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಹೆಚ್ಚುತ್ತಿರುವ ವೈದ್ಯಕೀಯ ಆಮ್ಲಜನಕದ ಬೇಡಿಕೆಯ ಪೂರೈಕೆಗೆ ಕೇಂದ್ರ ಸರ್ಕಾರ ಹಲವು ಕ್ರಮ ಕೈಗೊಂಡಿದೆ ಆಮ್ಲಜನಕ ಉತ್ಪಾದನೆ ಸಂಗ್ರಹ ಪಡೆಯುವಿಕೆ ಹೀಗೆ ಆಮ್ಲಜನಕ ಪೂರೈಕೆಯ ಪ್ರಕ್ರಿಯೆಯ ಮೇಲೆ ಗಮನಹರಿಸಲಾಗಿದೆ ಎಂದು ವಾಣಿಜ್ಞ ಮತ್ತು ಕೈಗಾರಿಕಾ ಸಚಿವಾಲಯ ಹೇಳಿದೆ ಉತ್ಪಾದನಾ ಸಾಮರ್ಥ್ಲ ಹೆಚ್ಚಿಸುವ ಮೂಲಕ ಒತ್ತಡದಲ್ಲಿ ಅನಿಲ ಹೊರ ಹಾಕುವಿಕೆ ಪ್ರಕ್ರಿಯೆಯ ಮೂಲಕ ದ್ರವ ರೂಪದ ವೈದ್ಯಕೀಯ ಆಮ್ಲಜನಕದ ಆಮದು ಮೊದಲಾದ ಕ್ರಮಗಳ ಮೂಲಕ ಆಮ್ಲಜನಕ ಲಭ್ಞತೆ ಹೆಚ್ಚಿಸಲಾಗಿದೆ ತಕ್ಷಣದ ಆಮ್ಲಜನಕ ಲಭ್ಯತೆ ತಿಳಿಯಲು ಆಮ್ಲಜನಕ ಡಿಜಿಟಲ್ ಜಾಡು ಪತ್ತೆ ವ್ಲವಸ್ಥೆಮಾಡಲಾಗಿದೆ ಮತ್ತು ಹಣಕಾಸಿನ ನಿಯಮಗಳನ್ನು ಸರಳಮಾಡಲಾಗಿದೆ ಎಂದು ಸಚಿವಾಲಯ ವಿವರಿಸಿದೆ ಕರ್ನಾಟಕದಲ್ಲಿ ಕೊರೊನಾ ಸೋಂಕು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಬೆಂಗಳೂರಿನಲ್ಲಿ ಇಂದು ಆಕ್ಷಿಜನ್ ಬಸ್ಗೆ ಚಾಲನೆ ನೀಡಿದರು ಕೊರೊನಾ ಸಾಂಕ್ರಾಮಿಕದಿಂದಾಗಿ ಉಸಿರಾಟ ತೊಂದರೆ ಎದುರಿಸುತ್ತಿರುವ ರೋಗಿಗಳಿಗೆ ಈ ಬಸ್ ನೆರವಾಗಲಿದೆ

ನಂತರ ಮಾತನಾಡಿದ ಮುಖ್ಯಮಂತ್ರಿ ಯಡಿಯೂರಪ್ಪ ರಾಜ್ಯದಲ್ಲಿ ಕೋವಿಡ್ ಲಸಿಕೆ ಕೊರತೆ ಇಲ್ಲ ಕೇಂದ್ರ ಸರ್ಕಾರದಿಂದ ಹಂತ ಹಂತವಾಗಿ ಲಸಿಕೆ ರಾಜ್ಞ ತಲುಪುತ್ತಿದ್ದು ಲಭ್ಞತೆ ಆಧಾರದ ಮೇಲೆ ಎಲ್ಲರಿಗೂ ಲಸಿಕೆ ನೀಡಲಾಗುವುದು ಎಂದು ಅವರು ಹೇಳಿದರು ಇದಕ್ಕೂ ಮುನ್ನ ಮುಖ್ಯಮಂತ್ರಿಯವರು ಬೆಂಗಳೂರಿನ ಕೋವಿಡ್ ವಾರ್ರೂಮ್ಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಈ ವೇಳೆ ಮಾತನಾಡಿದ ಅವರು ಗಂಭೀರ ಸ್ಸರೂಪದ ರೋಗಲಕ್ಷಣಗಳಿರುವ ರೋಗಿಗಳು ಚಿಕಿತ್ತೆ ಪಡೆಯಲು ದಾರಿ ಮಾಡಿಕೊಡಿ ಅನಗತ್ವವಾಗಿ ಆಸ್ಪತ್ರೆಗಳಲ್ಲಿ ಹೆಚ್ಚು ಕಾಲ ಉಳಿದಿರುವ ಕೋವಿಡ್ ರೋಗಿಗಳು ಮನೆಗೆ ತೆರಳಿ ಎಂದು ಯಡಿಯೂರಪ್ಪ ಮನವಿ ಮಾಡಿದರು

ಕೇಂದ್ರ ಸರ್ಕಾರದ ಆಕ್ಷಿಜನ್ ಎಕ್ಷಿಪ್ರೆಸ್ ಯೋಜನೆಯಲ್ಲಿ ಕರ್ನಾಟಕಕ್ಕೆ ಬಂದ ಮೊದಲ ರೈಲು ಇದಾಗಿದೆ ಆಕ್ಸಿಜನ್ ಕಂಟೈನರ್ಗಳನ್ನು ರೈಲಿನಲ್ಲಿ ರಾಜ್ಯಕ್ಷೆ ಕಳುಹಿಸುವ ಮೂಲಕ ಸಕಾಲಿಕ ನೆರವು ನೀಡಿದ ಕೇಂದ್ರ ಸಚಿವರಾದ ಡಿ

ಸದಾನಂದಗೌಡ ಪ್ರಹ್ಲಾದ್ ಜೋಷಿ ಹಾಗೂ ಪಿಯುಷ್ ಗೊಯೆಲ್ ಅವರಿಗೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಧನ್ಗವಾದ ಹೇಳಿದ್ದಾರೆ

ಈಗಾಗಲೇ ನೀಡುತ್ತಿರುವ ಮಕ್ಕಳ ರಕ್ಷಣಾ ಸೇವೆ ಹಾಗೂ ವೈದ್ಯಕೀಯ ಸೇವೆಯ ಜೊತೆಗೆ ಈ ಆರ್ನೆಕೆ ಇರಲಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಖಾತೆ ಸಚಿವೆ ಸ್ನತಿ ಇರಾನಿ ಹೇಳಿದ್ದಾರೆ

ಪರೀಕ್ಷೆ ಕುರಿತು ಇತ್ತೀಚೆಗೆ ಯಾವುದೇ ಮಾರ್ಗಸೂಚಿ ನೀಡಿಲ್ಲ ಎಂದು ವಿಕ್ಷವಿದ್ದಾಲಯ ಧನ ಸಹಾಯ ಆಯೋಗ ಯುಜಿಸಿ ಸ್ಪಷ್ಷಪಡಿಸಿದೆ ಈ ಬಗ್ಗೆ ಮಾಧ್ಯಮಗಳಲ್ಲಿ ಹರಿದಾಡುತ್ತಿರುವ ಮಾಹಿತಿ ಸತ್ಲಕ್ಷೆ ದೂರ ಎಂದು ಯುಜಿಸಿ ಹೇಳಿದೆ ಪರೀಕ್ಷೆ ಮತ್ತು ಶೈಕ್ಷಣಿಕ ವೇಳಾಪಟ್ಟ ಕುರಿತಂತೆ ಕಳೆದ ವರ್ಷ ಮಾತ್ರ ಯುಜಿಸಿ ಮಾರ್ಗಸೂಚಿ ಪ್ರಕಟಿಸಿತ್ತು

ಕಲ್ಲೆವಾನಾರ್ ಸಭಾಂಗಣದಲ್ಲಿ ವಿಧಾನಸಭೆಯ ಹಂಗಾಮಿ ಸ್ವೀಕರ್ ಕೆ ಪಿಚಂಡಿ ಅವರು ವಿಧಾನಸಭೆಯ ಸದಸ್ಯರಿಗೆ ಪ್ರಮಾಣ ವಚನ ದೋಧಿಸಿದರು

ತಮಿಳುನಾಡು ಮುಖ್ಯಮಂತ್ರಿ ಮತ್ತು ಡಿಎಂಕೆ ಶಾಸಕಾಂಗ ಪಕ್ಷದ ಮುಖಂಡರು ಸ್ಪೀಕರ್ ಹುದ್ದೆಗೆ ಡಿಎಂಕೆ ಶಾಸಕ ಅಪ್ಪಾವು ಅವರ ನಾಮಪತ್ರ ಸಲ್ಲಿಸಿದರು ಡಿಎಂಕೆ ಶಾಸಕ ಕೆ ಪಿಚಂಡಿ ಅವರನ್ನು ಉಪ ಸ್ವೀಕರ್ ಹುದ್ದೆಗೆ ನಾಮಕರಣ ಮಾಡಲಾಗಿದೆ

ಎನ್ಸಿಪಿ ಹಿರಿಯ ನಾಯಕ ಮತ್ತು ಮಹಾರಾಪ್ಲದ ಮಾಜಿ ಗ್ಲಹ ಸಚಿವ ಅನಿಲ್ ದೇಶ್ಮುಖ್ ವಿರುದ್ದ ಆಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಜಾರಿ ನಿರ್ದೇಶನಾಲಯ ಇಂದು ಎಫ್ಐಆರ್ ದಾಖಲಿಸಿದೆ ಸಿಬಿಐ ನಡೆಸಿದ ತನಿಖೆಯ ಆಧಾರದ ಮೇಲೆ ಈ ಎಫ್ಐಆರ್ ದಾಖಲಿಸಲಾಗಿದೆ ಇಂದು ರಾಷ್ಟೀಯ ತಂತ್ರಜ್ಞಾನ ದಿನ

ಮಾಣಿ ಪ್ರಧಾನಿ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಅವರು ಭಾರತೀಯ ವಿಜ್ವಾನಿಗಳು ನೀಡಿದ ಕೊಡುಗೆಗಳನ್ನು ಸ್ತರಿಸಲು ಈ ಹೆಸರನ್ನು ನಾಮಕರಣ ಮಾಡಿದರು